ರೈತರಿಂದಲೇ ಬೆಳೆ ಸಮೀಕ್ಷಾ ಅವಧಿ ವಿಸ್ತರಣೆ ಸಚಿವ ಬಿ

ಪಾಟೀಲ್

ಸರ್ಕಾರಗಳಿಗೆ ಕೇಂದ್ರದ ಆದೇಶ

ಕೀ ಬಾತ್ ಕಾರ್ಯಕ್ರಮ ಪ್ರಸಾರ ರಾಷ್ಟೀಯ ಶಿಕ್ಷಣ ನೀತಿ ಜಾರಿಗೆ ಅಗತ್ಯವಿರುವ ಎಲ್ಲ ಆಡಳಿತಾತ್ಮಕ ಸುಧಾರಣೆ ಹಾಗೂ ಕಾನೂನು ತಿದ್ದುಪದಿಗಳ ಬಗ್ಗೆ ಕರ್ನಾಟಕ ಸರ್ಕಾರ ಸಿದ್ದತೆ ಮಾಡಿಕೊಳ್ಳುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಾ

ಅಶ್ವತ್ಡನಾರಾಯಣ ತಿಳಿಸಿದ್ದಾರೆ ರಾಷ್ಟೀಯ ಶಿಕ್ಷಣ ನೀತಿಯ ಮುಖ್ಯಾಂಶಗಳು ಮತ್ತು ಜಾರಿ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯ ಇಂದು ಆಯೋಜಿಸಿದ್ದ ಐದು ದಿನಗಳ ಆನ್ಲೈನ್ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು ನಿರ್ದಿಷ್ವ ಗುರಿ ಹಾಗೂ ಸ್ಪಷ್ವ ಕಾರ್ಯಸೂಚಿ ಅನ್ವಯ ಸರ್ಕಾರ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದು ಹೇಳಿದರು ಇಡೀ ದೇಶದಲ್ಲೇ ರಾಷ್ಟೀಯ ಶಿಕ್ಷಣ ನೀತಿಯನ್ನು ಜಾರಿ ಮಾಡಿದ ಮೊದಲ ರಾಜ್ಯ ಕರ್ನಾಟಕವಾಗಲಿದೆ ಎಂದು ಅವರು ತಿಳಿಸಿದರು ರಾಷ್ಟೀಯ ಶಿಕ್ಷಣ ನೀತಿ ಬಗ್ಗೆ ಕರ್ನಾಟಕ ಮೊದಲಿನಿಂದಲೂ ಉತ್ಸುಕತೆ ಹೊಂದಿದೆ ಪ್ರತಿ ದೊರೆತ ನಂತರ ನೀತಿ ಜಾರಿಗೆ ಉನ್ನತ ಮಟ್ಟದ ಕಾರ್ಯಪಡೆ ರಚಿಸಲಾಯಿತು ಎಂದು ಅವರು ಹೇಳಿದರು ನೀತಿ ಪ್ರಕಟಣೆಗೆ ಮುನ್ನ ಹಾಗೂ ನಂತರ ಕಾರ್ಯಪಡೆಯೊಂದಿಗೆ ಅನೇಕ ಸಭೆಗಳನ್ನು ನಡೆಸಲಾಗಿದೆ ಹಂತ ಹಂತವಾಗಿ ನೀತಿ ಜಾರಿಗೆ ಈಗಾಗಲೇ ಕಾರ್ಯಪಡೆ ಅತ್ಯಮೂಲ್ಯ ಸಲಹೆಗಳನ್ನು ನೀಡಿದೆ ಎಂದು ಡಾ ಅಶ್ವತ್ಥನಾರಾಯಣ ತಿಳಿಸಿದರು ಅಂತಿಮ ಹಂತದ ಶಿಫಾರಸು ಬಾಕಿ ಇದ್ದು ಶಿಫಾರಸುಗಳನ್ನು ನೀಡಿದ ನಂತರ ಸರ್ಕಾರ ನೀತಿಯ ಜಾರಿಯತ್ತ ಶೀಫ್ರ ಆಡಳಿತಾತ್ಮಕ ಹಾಗೂ ಕಾನೂನಾತ್ಮಕ ಹೆಜ್ಜೆಗಳನ್ನು ಇಡಲಿದೆ ಇನ್ನೊಂದು ವರ್ಷದಲ್ಲಿ ರಾಷ್ಟೀಯ ಶಿಕ್ಷಣ ನೀತಿಯ ಬಗ್ಗೆ ಎಲ್ಲರಿಗೂ ಮಾಹಿತಿ ನೀಡುವುದು ಹಾಗೂ ಆಂದೋಲನದಂತಹ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಉಪಮುಖ್ಯಮಂತ್ರಿ ಹೇಳಿದರು ರೈತರೇ ಸ್ವತಃ ತಮ್ಮ ಜಮೀನಿನಲ್ಲಿನ ಬೆಳೆಗಳ ಸಮೀಕ್ಷೆ ನಡೆಸಿ ವಿವರವನ್ನು ಇದಕ್ಕಾಗಿ ಅಭಿವೃದ್ದಿಪಡಿಸಿರುವ ಆಪ್ನಲ್ಲಿ ದಾಖಲಿಸುವ ಬೆಳಿ ಸಮೀಕ್ಷಾ ಅವಧಿಯನ್ನು ವಿಸ್ತರಿಸಲಾಗಿದೆ ಎಂದು ಕೃಷಿ ಸಚಿವ ಬಿ

ಪಾಟೀಲ್ ತಿಳಿಸಿದ್ದಾರೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಚಿಕ್ಕಕೊಣತಿ ಗ್ರಾಮದ ಜಮೀನುಗಳಲ್ಲಿನ ಬೆಳೆ ಸಮೀಕ್ಷೆಯ ಆಪ್ ಪ್ರಾತ್ಯಕ್ಷಿಕೆ ನಂತರ ಮಾತನಾಡಿದ ಅವರು ರೈತರ ಉತ್ಸಾಹ ಹಾಗೂ ಸ್ಪಂದನೆ ಹಿನ್ನೆಲೆಯಲ್ಲಿ ಇಂದು ಬೆಳೆ ಸಮೀಕ್ಷೆಗೆ ನಿಗದಿಯಾಗಿದ್ದ ಕೊನೆಯ ದಿನವನ್ನು ಇನ್ನೂ ಸ್ವಲ್ಪ ದಿನ ವಿಸ್ತರಿಸಲಾಗಿದೆ ಎಂದು ಅವರು ತಿಳಿಸಿದರು ಬೆಳೆ ಸಮೀಕ್ಷೆ ಆಪ್ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ದೇಶಾದ್ಯಂತ ಜಾರಿಗೊಳಿಸಲು ಮುಂದಾಗಿದೆ ರೈತ ತನ್ನ ಜಮೀನಿನ ಸರ್ವೆ ನಂಬರ್ ಹಾಗೂ ಅದರಲ್ಲಿ ಬೆಳೆದಿರುವ ಬೆಳೆಯ ಭಾವಚಿತ್ರ ಮತ್ತು ವಿವರಗಳನ್ನು ಅಪ್ಲೋಡ್ ಮಾಡಬಹುದಾಗಿದೆ ಎಂದು ಬಿ

ಪಾಟೀಲ್ ತಿಳಿಸಿದರು ಕೇಂದ್ರದ ಮಾಜಿ ಸಚಿವ ದಿವಂಗತ ಅರುಣ್ ಜೇಟ್ಲಿ ಅವರ ಮೊದಲ ಪುಣ್ಯತಿಥಿ ಇಂದು

ಹಲವು ಗಣ್ಯರು ಜೇಟ್ಲಿ ಅವರ ಸೇವೆಯನ್ನು ಸ್ಮರಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಸಂದೇಶದಲ್ಲಿ ದೇಶದ ಪ್ರತಿಭಾವಂತ ನಾಯಕರಲ್ಲಿ ಒಬ್ಬರಾಗಿದ್ದ ಜೇಣ್ಲಿ ಅತ್ಯುತ್ತಮ ವಾಗ್ಮಿ ಅಪಾರ ಬುದ್ದಿಶಕ್ತಿ ಕಾನೂನು ಮತ್ತು ಆರ್ಥಿಕ ವಿಷಯಗಳಲ್ಲಿ ಜ್ಞಾನ ಹಾಗೂ ಅನುಭವ ಹೊಂದಿದ್ದರು ರಾಷ್ಟ್ರ ನಿರ್ಮಾಣದಲ್ಲಿ ಅವರು ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಎಂದು ಸ್ಮರಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಅವರ ಸಚಿವ ಸಂಪುಟದ ಸದಸ್ಯರಾದ ಕೆ ಎಸ್ ಈಶ್ವರಪ್ಪ ಸಿ ಟಿ

ಶ್ರೀರಾಮುಲು ಸೇರಿದಂತೆ ಹಲವರು ಅರುಣ್ ಜೇಣ್ಲಿ ಅವರಿಗೆ ಶ್ರದ್ವಾಂಜಲಿ ಸಲ್ಲಿಸಿದ್ದು ದೇಶ ಕಂಡ ಅಸಾಧಾರಣ ಮುತ್ಸದ್ದಿ ಅತ್ಯುತ್ತಮ ವಾಗ್ಳಿ ಮಾನವೀಯ ಕಳಕಳಿಯ ವ್ಯಕ್ತಿಗೆ ಗೌರವಪೂರ್ವಕ ನಮನ ಎಂದು ಸಂದೇಶದಲ್ಲಿ ತಿಳಿಸಿದ್ದಾರೆ ಎಐಸಿಸಿ ಕಾರ್ಯಕಾರಿಣಿಯ ವರ್ಚುಯಲ್ ಸಭೆ ಪ್ರಗತಿಯಲ್ಲಿದ್ದು ಪಕ್ಷದ ಹಂಗಾಮಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ನೂತನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಚಾಲನೆಗೆ ಸೂಚನೆ ನೀಡಿದರು ಎಂದು ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಪಕ್ಷದ ನಾಯಕತ್ವ ಬದಲಾವಣೆ ಕುರಿತು ಇತ್ತೀಚೆಗೆ ಕಾಂಗ್ರೆಸ್ನ ವಿವಿಧ ರಾಜ್ಯಗಳ ನಾಯಕರು ಸಲ್ಲಿಸಿರುವ ಮನವಿ ಪತ್ರವನ್ನು ಸಭೆಯಾರಂಭದಲ್ಲಿ ಓದಿ ತಿಳಿಸಲಾಯಿತು ಕೊರೊನಾ ಸಂಕಷ್ಟದ ವೇಳೆ ಪಡಿತರ ವಿತರಣೆಯಲ್ಲಿ ದಿವ್ಯಾಂಗರಿಗೆ ಆದ್ಯತೆ ನೀಡಬೇಕು ಎಲ್ಲಾ ಅರ್ಹ ದಿವ್ಯಾಂಗ ನಾಗರಿಕರನ್ನು ರಾಷ್ಟೀಯ ಆಹಾರ ಭದ್ರತೆ ಕಾಯ್ದೆ ವ್ಯಾಪ್ತಿಗೆ ಸೇರಿಸಬೇಕು ಎಂದು ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಆದೇಶಿಸಿದೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ದಿವ್ಯಾಂಗರಿಗೆ ಅವರ ಪಾಲಿನ ಆಹಾರಧಾನ್ಯ ದೊರೆಯುವುದನ್ನು ಖಾತರಿ ಪದಿಸಿಕೊಳ್ಳಬೇಕು ಪದಿತರ ಚೀಟಿ ಇಲ್ಲದಿರುವ ಅರ್ಹ ದಿವ್ಯಾಂಗ ನಾಗರಿಕರಿಗೆ ಹೊಸ ಪಡಿತರ ಚೇಟಿ ವಿತರಿಸಬೇಕು ಅಂತ್ಯೋದಯ ಅನ್ನ ಯೋಜನೆ ವ್ಯಾಪ್ತಿಯಲ್ಲಿ ದಿವ್ಯಾಂಗ ಜನರ ಸೇರ್ಪಡೆಗೆ ಪ್ರಾಮುಖ್ಯತೆ ನೀಡಬೇಕು ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವಾಲಯ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನೀಡಿರುವ ಆದೇಶದಲ್ಲಿ ಸೂಚಿಸಿದೆ

ಉತ್ತರ ಕನ್ನಡ ಜಿಲ್ಲೆ ಕಾರವಾರ ವೈದ್ಯಕೀಯ ಕಾಲೇಜಿನಲ್ಲಿ ಗಂಟಲು ದ್ರವ ಮಾದರಿ ಪರೀಕ್ಷೆ ಪ್ರಮಾಣ ಹೆಚ್ಚಿಸುವಲ್ಲಿ ಇನ್ನೊಂದು ಆರ್ ಟಿ

ಆರ್ ಯಂತ್ರವನ್ನು ಸರ್ಕಾರವು ಹದಿನ್ನೆದು ದಿನಗಳಲ್ಲಿ ಪೂರೈಸಲಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಡಾ

ಆಕಾಶವಾಣಿಗೆ ಈ ಮಾಹಿತಿ ನೀಡಿದ ಅವರು ಹೊಸ ಯಂತ್ರ ಬಳಸಿಕೊಂಡು ಪ್ರತಿ ದಿನ ಒಂದು ಸಾವಿರ ಮಾದರಿಗಳ ಪರೀಕ್ಷೆ ಮಾಡಬಹುದಾಗಿದೆ ಅಲ್ಲದೇ ಪ್ರತಿದಿನ ಒಂದು ಸಾವಿರ ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆ ನಡೆಸಲು ಕಿಟ್ಗಳನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದರು ಈ ಮೂಲಕ ಪ್ರತಿ ದಿನ ಎರಡು ಸಾವಿರ ಪರೀಕ್ಷೆಗಳನ್ನು ನಡೆಸಲು ಸಹಾಯಕವಾಗಲಿದೆ ಕೋವಿಡ್ ಸೋಂಕಿತರ ಶೀಫ್ರ ಪತ್ತೆ ಮತ್ತು ಸೋಂಕು ಹರಡುವಿಕೆ ತಡೆಯಬಹುದಾಗಿದೆ ಎಂದು ಅವರು ತಿಳಿಸಿದರು

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳ ಮೂಲಕ ಯೂಟ್ಯೂಬ್ ಮತ್ತು ಇತರ ಸಾಮಾಜಿಕ ಮಾಧ್ಯಮಗಳು ಹಾಗೂ ನ್ಯೂಸ್ ಆನ್ ಏರ್ ಜಾಲತಾಣದಲ್ಲೂ ಈ ಕಾರ್ಯಕ್ರಮ ಲಭ್ಯ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಪ್ರಧಾನಮಂತ್ರಿ ಅವರು ತಮ್ಮ ಅಭಿಪ್ರಾಯ ಚಿಂತನೆಗಳನ್ನು ಈ ಕಾರ್ಯಕ್ರಮದಲ್ಲಿ ಜನರೊಂದಿಗೆ ವಿನಿಮಯ ಮಾಡಿಕೊಳ್ಳುತ್ತಾರೆ

ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಭಾಷಣದ ಅನುವಾದ ಪ್ರಸಾರವಾಗಲಿದೆ

ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಂಕಣಿ ಭಾಷೆಗೆ ಸಂವಿಧಾನ ಹಾಗೂ ರಾಷ್ಟೀಯ ಮಾನ್ಯತೆ ಕೊಟ್ಟು ಗುರುತಿಸಿರುವುದು ಹೆಮ್ಮೆ ತರುವ ವಿಚಾರ ಎಂದು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಸದಸ್ಯ ನೀಲಾವರ ಭಾಸ್ಕರ್ ನಾಯಕ್ ತಿಳಿಸಿದ್ದಾರೆ ದಾವಣಗೆರೆಯಲ್ಲಿಂದು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಹಮ್ಮಿಕೊಡಿದ್ದ ಕೊಂಕಣಿ ಭಾಷಾ ರಾಷ್ಟೀಯ ಮಾನ್ಯತಾ ದಿನಾಚರಣೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು